ತಮ್ನ ಕನಸಿನ ದೇಶಾಭಿವೃದ್ದಿಯನ್ನು ಸಾಮಾಜಿಕ ಜಾಲತಾಣದಿಂದ ದೂರವಾಗಿರಿಸ ಬಯಸುವುದಾಗಿ ನಿನ್ನೆ ತಮ್ನ ಟ್ಟೀಟ್ ಸಂದೇಶದಲ್ಲಿ ಪ್ರಧಾನಿ ಬರೆದಿದ್ದಾರೆ ಸಂದೇಶ ರವಾನಿಸಿದ ಕೆಲ ನಿಮಿಷಗಳಲ್ಲೇ ಟ್ವಟ್ಟರ್ನಲ್ಲಿ ಜನರು ನೋ ಸರ್ ಎಂಬ ಪ್ರತಿಕ್ರಿಯೆಯನ್ನು ನೀಡಲಾರಂಭಿಸಿದರು

ಪ್ರಧಾನಿ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ

ಬರಾಕ್ ಒಬಾಮಾ ಮತ್ತು ಡೊನಾಲ್ಡ್ ಟ್ರಂಪ್ ಮೊದಲೆರಡು ಸ್ಥಾನ ಪಡೆದಿದ್ದಾರೆ

ದೆಹಲಿಯ ಓರ್ವ ವ್ಯಕ್ತಿ ಹಾಗೂ ತೆಲಂಗಾಣದ ಮತ್ತೋರ್ವ ವ್ಯಕ್ತಿಯಲ್ಲಿ ಸೋಂಕು ಖಚಿತವಾಗಿದೆ ದೆಹಲಿಯಲ್ಲಿ ಪತ್ತೆಯಾದ ಸೋಂಕಿತ ವ್ಯಕ್ತಿ ಇಟಲಿಯಿಂದ ಹಿಂತಿರುಗಿದ್ದಾನೆ ತೆಲಂಗಾಣದ ವ್ಯಕ್ತಿ ದುಬೈನಿಂದ ವಾಪಸ್ ಆಗಿದ್ದಾರೆ ಇಬ್ಬರ ಪರಿಸ್ಕಿತಿಯೂ ಸ್ಥಿರವಾಗಿದ್ದು ಅವರ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ ಕೊರೋನಾ ವೈರಸ್ನಿಂದಾಗಿ ಉದ್ದವಿಸುವ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಮತ್ತು ಈ ಪ್ರಕರಣಗಳ ಮೇಲೆ ಸಂಬಂಧಿತ ಸಚಿವರುಗಳ ತಂಡ ನಿರಂತರವಾಗಿ ನಿಗಾ ವಹಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ನಿನ್ನೆ ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವರು ಜನರು ಇರಾನ್ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಸಿಂಗಾಪುರ್ನಂತಹ ದೇಶಗಳಿಗೆ ಪ್ರವಾಸ ಮಾಡಕೂಡದು ಎಂದು ಸಲಹೆ ನೀಡಿದರು ಜನರು ಆತಂಕಕ್ಕೆ ಒಳಗಾಗದೆ ಜ್ವರ ಗಂಟಲುನೋವು ಅಥವಾ ಯಾವುದೇ ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ಹತ್ತಿರದ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಕೂಡ ಡಾ ಪರ್ಷವರ್ಧನ್ ಸಲಹೆ ನೀಡಿದರು ದೆಹಲಿ ಹಿಂಸಾಚಾರ ಕುರಿತಂತೆ ಉಂಟಾದ ಗದ್ದಲ ಕೋಲಾಹಲದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದಿಗೆ ಮುಂದೂಡಲಾಯಿತು ಲೋಕಸಭೆಯಲ್ಲಿ ಸ್ವೀಕರ್ ಓಂ ಬಿರ್ಲಾ ಸದನದ ಫನತೆ ಹಾಗೂ ಗಾಂಭೀರ್ಯವನ್ನು ಕಾಯ್ದುಕೊಳ್ಳುವಂತೆ ಸದಸ್ಲರಿಗೆ ಮನವಿ ಮಾಡಿಕೊಂಡ ನಂತರ ಕಲಾಪವನ್ನು ಇಂದಿಗೆ ಮುಂದೂಡಿದರು

ಸದಸ್ಯರು ಸದನದ ಫನತೆ ಹಾಗೂ ಗಾಂಭೀರ್ಯವನ್ನು ಕಾಪಾಡಬೇಕು ಹಿರಿಯ ಸದಸ್ಯರು ಸಂಸದೀಯ ಸಂಪ್ರದಾಯಗಳನ್ನು ಪಾಲಿಸಿ ಸದನ ವ್ಲವಸ್ಥಿತವಾಗಿ ನಡೆಯುವುದನ್ನು ಖಾತರಿಪಡಿಸಬೇಕು ಎಂದು ಮನವಿ ಮಾಡಿದರು

ಕಾಂಗ್ರೆಸ್ ತ್ಯಣಮೂಲ ಕಾಂಗ್ರೆಸ್ ಡಿಎಂಕೆ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಹಾಗೂ ಎಡಪಕ್ಷಗಳು ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ವಿಷಯ ಪ್ರಸ್ತಾಪಿಸಿ ಗ್ಲಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು ಈ ಗದ್ದಲದ ನಡುವೆಯೇ ಸ್ವೀಕರ್ ನಿಗದಿತ ಕಾರ್ಯಕ್ರಮದಂತೆ ಕಲಾಪ ನಡೆಸಲು ನಿರ್ಧರಿಸಿದರು ದೆಹಲಿಯ ಗಲಭೆ ಪ್ರದೇಶಗಳಲ್ಲಿ ಸಹಜ ಸ್ಥಿತಿ ಮೂಡಿದ ನಂತರ ವಿಷಯದ ಚರ್ಚೆಗೆ ಸದನದಲ್ಲಿ ಅವಕಾಶ ಮಾಡಿಕೊಡುವುದಾಗಿ ಹೇಳಿದ ಸ್ವೀಕರ್ ಪ್ರತಿಪಕ್ಷಗಳ ಸದಸ್ಲರ ಮನವೊಲಿಸಲು ಯತ್ನಿಸಿದರು ದೇಶಾದ್ಯಂತ ಶಾಂತಿ ಮತ್ತು ಸೌಹಾರ್ದತೆ ಮೂಡುವಂತೆ ಕಾರ್ಯ ನಿರ್ವಹಿಸುವುದು ಎಲ್ಲ ಸದಸ್ಯರ ಹೊಣೆಯಾಗಿದೆ ಎಂದು ಸ್ಪೀಕರ್ ಮನವಿ ಮಾಡಿದರು ಆದರೆ ಸಭಾಧ್ಯಕ್ಷರು ಪದೇಪದೇ ಮಾಡಿಕೊಂಡ ಮನವಿಯ ನಂತರವೂ ಪ್ರತಿಪಕ್ಷಗಳ ಸದಸ್ಕರು ಬ್ಯಾನರ್ನೊಂದಿಗೆ ಆಡಳಿತ ಪಕ್ಷದ ಸದಸ್ಕರ ಕಡೆ ಧಾವಿಸಿದರು ಇದನ್ನು ಆಡಳಿತಾರೂಢ ಸದಸ್ಯರು ತೀವ್ರವಾಗಿ ವಿರೋಧಿಸಿದರು ಇದರಿಂದ ಸದನದಲ್ಲಿ ಕೋಲಾಹಲ ಉಂಟಾಯಿತು ಹಿರಿಯ ಸಚಿವರು ಸದಸ್ಯರನ್ನು ಶಾಂತರಾಗಿಸಲು ಯತ್ನಿಸಿದರು ಈ ಸಂದರ್ಭದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ಇಂದಿಗೆ ಮುಂದೂಡಿದರು ದೆಹಲಿ ಹಿಂಸಾಚಾರ ಕುರಿತಂತೆ ಉಂಟಾದ ಗದ್ದಲ ಕೋಲಾಹಲದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪವನ್ನು ಇಂದಿಗೆ ಮುಂದೂಡಲಾಯಿತು

ಹೆಚ್ಚುವರಿ ಸೆಷನ್ ನ್ಹಾಯಧೀತ ಧರ್ಮೇಂದರ್ ರಾಣಾ ಅಪರಾಧಿ ಪವನ್ ಅವರ ಕ್ಷಮಾದಾನ ಅರ್ಜಿಯನ್ನು ವಿಲೇವಾರಿ ಮಾಡದೆ ಮರಣ ದಂಡನೆಯನ್ನು ಜಾರಿಗೊಳಿಸಲಾಗದು ಎಂದಿದ್ದಾರೆ ಮರಣ ದಂಡನೆಯನ್ನು ತಡೆಹಿಡಿಯಬೇಕೆಂದು ಕೋರಿರುವ ಪವನ್ ನಿನ್ನೆ ರಾಷ್ಪಪತಿಗಳ ಮುಂದೆ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದ್ದರಿಂದ ನ್ಯಾಯಾಲಯ ಈ ಆದೇಶ ನೀಡಿದೆ

ಕೇಂದ್ರ ಗೃಹ ಸಚಿವಾಲಯ ಕ್ಷಮಾದಾನ ಅರ್ಜಿಯನ್ನು ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ ದೆಹಲಿ ಸರ್ಕಾರ ಈ ಶಿಫಾರಸು ಮಾಡಿದೆ ನಿನ್ನೆ ಅಪರಾಧಿ ಪವನ್ನಿಂದ ಕ್ಷಮಾದಾನ ಅರ್ಜಿ ಸ್ವೀಕರಿಸಿರುವ ಕೇಂದ್ರ ಗೃಹ ಸಚಿವಾಲಯ ಇದನ್ನು ರಾಷ್ಟಪತಿ ಅವರ ನಿರ್ಧಾರಕ್ಕೆ ಕಳುಹಿಸಲಿದೆ

ದೆಹಲಿ ಪೊಲೀಸ್ ಆಯುಕ್ತ ಎಸ್

ಶ್ರೀವಾತ್ಲವ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಯಾವುದೇ ಗಾಳಿ ಸುದ್ದಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮನವಿ ಮಾಡಿದರು ಗಲಭೆಯನ್ನುಂಟುಮಾಡುವಂತಹ ಯಾವುದೇ ರೀತಿಯ ವದಂತಿಗಳ ಕುರಿತು ಸಾರ್ವಜನಿಕರು ಕೇಂದ್ರ ಪೊಲೀಸ್ ಕಂಟ್ರೋಲ್ ರೂಮ್ನಿಂದ ಖಚಿತಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ಒತ್ತಿ ಹೇಳಿದರು

ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಶ್ರೀವಾತ್ಲವ್ ತಿಳಿಸಿದರು ಈ ವಿಷಯದಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಶಸ್ತಾಸ್ತ್ರಗಳ ಪರವಾನಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ ಕುಪ್ವಾರಾ ಮ್ಯಾಜಿಸ್ಟೇಟ್ ಗಳಾದ ರಾಜಿವ್ ರಂಜನ್ ಮತ್ತು ಇತ್ರಿತ್ ಹುಸೇನ್ ರಫಿಕಿ ಅವರನ್ನು ಶ್ರೀನಗರದ ವಿಶೇಷ ನ್ಯಾಯಾಲಯ ಹತ್ತು ದಿನಗಳ ಸಿಬಿಐ ಬಂಧನಕ್ಕೆ ಒಪ್ಪಿಸಿದೆ

ನೆತನ್ಯಾಪು ಮುಂದಿನ ಸರ್ಕಾರವನ್ನು ರಚಿಸಲು ಪ್ರಬಲ ಸ್ಥಾನದಲ್ಲಿದ್ದಾರೆ ಎಂದು ಚುನಾವಣೋತ್ತರ ಸಮೀಕ್ಷೆಗಳು ಸುಳಿವು ನೀಡಿವೆ ಗೆಲುವಿನ ನಂತರ ಪ್ರತಿಕ್ರಿಯಿಸಿರುವ ಬೆಂಜಮಿನ್ ನೆತನ್ಯಾಹು ಇದು ಇಶ್ರೇಲ್ ಗೆ ದೊರೆತ ಅತಿದೊಡ್ಡ ಗೆಲುವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಭಾರತದ ನೆರೆ ದೇಶಗಳ ಆದ್ವತೆಯ ನೀತಿಯಲ್ಲಿ ಬಾಂಗ್ಲಾದೇಶ ಅತಿ ಹೆಚ್ಚಿನ ಪ್ರಾಶಸ್ತ್ವ ಹೊಂದಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಂಘ್ಲಾ ಹೇಳಿದ್ದಾರೆ ನಿನ್ನೆ ಢಾಕಾದಲ್ಲಿ ಸಮಾವೇಶವೊಂದನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಭಾರತ ಬಾಂಗ್ಲಾದೇಶದೊಂದಿಗೆ ಸಾಧ್ಯತೆಯುಳ್ಳ ಎಲ್ಲ ಒಪ್ಪಂದಗಳಗೆ ಪ್ರಯತ್ನಿಸುವುದು ಎಂದು ಶ್ರೀಂಘ್ಲಾ ತಿಳಿಸಿದರು ಅಸ್ಸಾಂನಲ್ಲಿ ನಡೆದ ರಾಷ್ಷೀಯ ನಾಗರಿಕ ನೋಂದಣಿ ಎನ್ಆರ್ಸಿ ವಿಷಯದ ಕುರಿತು ಮಾತನಾಡಿದ ಅವರು ಅದು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದರು ಬಾಂಗ್ಲಾದೇಶಕ್ಕೆ ಅದರ ಯಾವುದೇ ಪರಿಣಾಮಗಳು ಆಗುವುದಿಲ್ಲ ಎಂದು ತಿಳಿಸಿದರು ವಿಶ್ವದಲ್ಲೇ ಬಾಂಗ್ಲಾದೇಶ ಭಾರತದ ಬಹುದೊಡ್ಡ ಅಭಿವೃದ್ದಿ ಪಾಲುದಾರ ರಾಷ್ಟ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ಹೇಳದರು